ಜಮ್ಮು ಕಾಶ್ಟೀರದ ಬಾರಾಮುಲ್ಲಾ ಜಿಲ್ಲೆಯಲ್ಲಿ ಗುಂಡಿನ ಚಕಮಕಿ ಇಬ್ಬರು ಉಗ್ರರ ಹತ್ಯೆ ಓರ್ವ ಯೋಧ ಹುತಾತ್ಮ

ಚತ್ತೀಸ್ಗಢ್ದಲ್ಲಿ ಮೊದಲ ಹಂತದ ವಿಧಾನಸಭಾ ಚುನಾವಣೆ ನಾಮಪತ್ರ ವಾಪಸ್ ಪಡೆಯಲು ಇಂದು ಕೊನೆಯ ದಿನ

ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ಕರಾವಳಿ ಮತ್ತು ದ್ವೀಪ ಪ್ರದೇಶ ಜಲಮಾರ್ಗ ಸಂಪರ್ಕ ಯೋಜನೆ ಸೇರಿದಂತೆ ಹಲವು ಒಡಂಬಡಿಕೆಗೆ ಸಹಿ

ಫ್ರೆಂಚ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿಂದು ಕಿಡಂಬಿ ಶ್ರೀಕಾಂತ್ ಸೈನಾ ನೆಹ್ವಾಲ್ ಮತ್ತು ಪಿ

ಸಿಂಧು ಅವರ ಕ್ವಾರ್ಟರ್ ಫೈನಲ್ ಪಂದ್ಯಗಳು ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ ಆಹಾರಧಾನ್ಯ ದಾಖಲೆ ಉತ್ಪಾದನೆಯಾಗಲಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ವಿಶ್ಲಾಸ ವ್ಯಕ್ತಪಡಿಸಿದ್ದಾರೆ

ಸುಪ್ರೀಂಕೋರ್ಟ್ನ ನಿವೃತ್ತ ನ್ಯಾಯಾಧೀಶರಾದ ನ್ಯಾಯಮೂರ್ತಿ ಎ

ಪಟ್ನಾಯಕ್ ಅವರ ಮೇಲುಸ್ತುವಾರಿಯಲ್ಲಿ ಕೇಂದ್ರ ವಿಚಕ್ಷಣಾ ಆಯೋಗದಿಂದ ಪ್ರಕರಣದ ತನಿಖೆ ನಡೆಯಲಿದೆ ಇತ್ತೀಚಿನ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಸಿಬಿಐನ ಹಂಗಾಮಿ ಮುಖ್ಯಸ್ಥರನ್ನಾಗಿ ಎಂ ನಾಗೇಶ್ವರ ರಾವ್ ಅವರನ್ನು ನೇಮಕ ಮಾಡಿ ತಮ್ಮನ್ನು ಅನಿರ್ದಿಷ್ಟಾವಧಿ ರಜೆ ಮೇಲೆ ಕಳುಹಿಸಿರುವ ಸಿವಿಸಿ ನಿರ್ಧಾರವನ್ನು ಪ್ರಶ್ನಿಸಿ ಸಿಬಿಐ ನಿರ್ದೇಶಕ ಅಲೋಕ್ ಕುಮಾರ್ ವರ್ಮ ಸಲ್ಲಿಸಿರುವ ಅರ್ಜಿಯ ಬಗ್ಗೆ ಇಂದು ಬೆಳಗ್ಗೆ ಸುಪ್ರೀಂಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೊಯ್ ಮತ್ತು ನ್ಯಾಯಮೂರ್ತಿಗಳಾದ ಎಸ್

ಕೌಲ್ ಮತ್ತು ಕೆ ಎಂ

ಸಿಬಿಐನ ವಿಶೇಷ ನಿರ್ದೇಶಕರಾದ ರಾಕೇಶ್ ಅಸ್ತಾನಾ ಸೇರಿದಂತೆ ತನಿಖಾ ಸಂಸ್ದೆಯ ಹಲವು ಅಧಿಕಾರಿಗಳ ಮೇಲಿನ ಭ್ರಷ್ಟಾಚಾರ ಆರೋಪಗಳ ಬಗ್ಗೆ ತನಿಖೆ ನಡೆಸಲು ವಿಶೇಷ ತನಿಖಾ ತಂಡವನ್ನು ರಚಿಸುವಂತೆ ಕೋರಿ ಸರ್ಕಾರೇತರ ಸಂಸ್ಡೆಯೊಂದು ಸಲ್ಲಿಸಿರುವ ಅರ್ಜಿಯನ್ನೂ ಸಹ ನ್ಯಾಯಪೀಠ ವಿಚಾರಣೆಗೆ ಕೈಗೆತ್ತಿಕೊಂಡಿದೆ

ಸೇನೆಯ ವಿಶೇಷ ಜಂಟಿ ಕಾರ್ಯಾಚರಣೆಯಲ್ಲಿ ಹಲವು ಯೋಧರು ಗಾಯಗೊಂಡಿದ್ದು ಅವರನ್ನು ಮಿಲಿಟರಿ ಆಸ್ಸತ್ರೆಗೆ ದಾಖಲಿಸಲಾಗಿದೆ ಎಂದು ರಕ್ಷಣಾ ಇಲಾಖೆಯ ಮೂಲಗಳು ತಿಳಿಸಿವೆ ಉಗ್ರರು ವಸತಿ ಪ್ರದೇಶದಲ್ಲಿ ಅಡಗಿದ್ದಾರೆ ಎಂಬ ಖಚಿತ ಮಾಹಿತಿ ಆಧರಿಸಿ ಭದ್ರತಾ ಪಡೆಗಳು ಗುಂಡಿನ ದಾಳಿ ನಡೆಸಿದವು

ಜಮ್ಮು ಕಾಶ್ಮೀರ ಪೊಲೀಸರು ಮತ್ತು ಸಿಆರ್ಪಿಎಫ್ ಯೋಧರು ನಡೆಸಿದ ಈ ಜಂಟಿ ಕಾರ್ಯಾಚರಣೆಯಲ್ಲಿ ವಿಧ್ಲಂಸಕರ ಅದುಗುತಾಣವನ್ನು ಪತ್ತೆ ಮಾಡಿ ದಾಳಿ ನಡೆಸಲಾಯಿತು ಎಂದು ರಕ್ಷಣಾ ವಕ್ತಾರರು ಹೇಳಿದ್ದಾರೆ

ಚಿದಂಬರಂ ಹಾಗು ಇತರ ಲ ಮಂದಿ ವಿರುದ್ದ ಜಾರಿ ನಿರ್ದೇಶನಾಲಯ ನಿನ್ನೆ ಆರೋಪ ಪಟ್ಟಿ ಸಲ್ಲಿಸಿದೆ ಆರೋಪ ಪಟ್ಟಿಯಲ್ಲಿ ಚಿದಂಬರಂ ಅವರ ಪುತ್ರ ಕಾರ್ತಿ ಚಿದಂಬರಂ ಹಾಗೂ ಅವರ ಲೆಕ್ಕಪರಿಶೋಧಕ ಭಾಸ್ಕರನ್ ಅವರನ್ನು ಪ್ರಮುಖವಾಗಿ ಹೆಸರಿಸಲಾಗಿದೆ ಹಿರಿಯ ಕಾಂಗ್ರೆಸ್ ನಾಯಕ ಚಿದಂಬರಂ ಅವರ ಮೇಲೆ ಅಕ್ರಮ ಹಣ ದುರ್ಬಳಕೆ ಆರೋಪ ಕೇಳಿಬಂದಿತ್ತು

ಕೇಂದ್ರ ಅಪರಾಧ ತನಿಖಾ ವಿಭಾಗ ಸಿಬಿಐ ಹಾಗೂ ಜಾರಿ ನಿರ್ದೇಶನಾಲಯ ಈ ಪ್ರಕರಣದ ತನಿಖೆ ನಡೆಸುತ್ತಿವೆ

ಆಗ್ರಾ ವಾರಾಣಸಿ ದೆಹಲಿ ಚಂಡೀಗಡ್ ಮತ್ತು ಮುಂಬೈ ಬೆಂಗಳೂರು ನಡುವೆ ತ್ವರಿತ ರೈಲ್ವೆ ಯೋಜನೆ ಕೈಗೆತ್ತಿಕೊಳ್ಳುವ ಕುರಿತಂತೆ ಚರ್ಚಿಸಲಾಗಿದೆ ಇದರ ಜೊತೆಗೆ ಕಲ್ಲಿದ್ದಲು ಸಾಗಾಣಿಕೆ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲೂ ಸಹ ಕಾರ್ಯಕ್ರಮ ರೂಪಿಸಲಾಗಿದೆ ಎಂದರು ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ಕರಾವಳಿಯ ಮೂಲಕ ವ್ಯಾಪಾರ ಮತ್ತು ವಿಹಾರ ನೌಕಾಯಾನ ಆರಂಭಿಸುವ ಬಗ್ಗೆ ಉಭಯ ದೇಶಗಳ ಅಧಿಕಾರಿಗಳು ನಿನ್ನೆ ಸಂಜೆ ಒಡಂಬಡಿಕೆಗೆ ಅಂಕಿತ ಹಾಕಿದರು ಭಾರತದ ಪರವಾಗಿ ಶಿಪ್ಪಿಂಗ್ ನೌಕಾಯಾನ ಕಾರ್ಯದರ್ಶಿ ಗೋಪಾಲ್ ಕೃಷ್ಣ ಬಾಂಗ್ಡಾದೇಶದ ಅಬ್ದುಸ್ ಸಮದ್ ಒಡಂಬಡಿಕೆಗೆ ಅಂಕಿತ ಹಾಕಿದರು ಎಂದು ವರದಿಯಾಗಿದೆ ಬಾಂಗ್ಡಾದೇಶದ ಮೊಫಲ್ ಪೋರ್ಟ್ನಿಂದ ಭಾರತದ ಚೆಕ್ಗಾಂವ್ ಕರಾವಳಿ ಪ್ರದೇಶದಲ್ಲಿ ಉಭಯ ದೇಶಗಳ ಪ್ರವಾಸಿಗರಿಗೆ ವಿಹಾರ ನಡೆಸಲು ಈ ಒಡಂಬಡಿಕೆಯಿಂದ ಸಹಾಯವಾಗಲಿದೆ ಇದಲ್ಲದೆ ಭಾರತದ ಧುಬ್ರಿ ಮತ್ತು ಬಾಂಗ್ಲಾದೇಶದ ಪನ್ಗಾನ್ನಲ್ಲಿ ನೂತನ ಬಂದರು ಘಟಕ ಸ್ಥಾಪನೆ ಬಗ್ಗೆಯೂ ಒಡಂಬಡಿಕೆಯಲ್ಲಿ ಉಲ್ಲೇಖಿಸಲಾಗಿದೆ ಈ ಪ್ರದೇಶದಲ್ಲಿ ಶಿಷ್ಪಾಚಾರದಂತೆ ಕರಾವಳಿಯ ನೌಕಾ ವಹಿವಾಟು ನಡೆಸುವುದಕ್ಕೂ ರೂಪುರೇಷೆಗಳನ್ನು ಅಂತಿಮಗೊಳಿಸಲಾಗಿದೆ ಪ್ನಾರಿಸ್ನಲ್ಲಿ ನಡೆಯುತ್ತಿರುವ ಫ್ರೆಂಚ್ ಓಪನ್ ಬ್ನಾಡ್ಮಿಂಟನ್ ಟೂರ್ನಿಯಲ್ಲಿಂದು ಭಾರತದ ಕಿಡಂಬಿ ಶ್ರೀಕಾಂತ್ ಸ್ವೆನಾ ನೆಹ್ಲಾಲ್ ಮತ್ತು ಪಿ

ಪುರುಷರ ಸಿಂಗಲ್ಪ್ ವಿಭಾಗದಲ್ಲಿ ಶ್ರೀಕಾಂತ್ ಜಪಾನ್ನ ಕೆಂಟೊ ಮೊಮಟ ಅವರನ್ನು ಎದುರಸಲಿದ್ದು ಮಹಿಳೆಯರ ಸಿಂಗಲ್ಪ್ ವಿಭಾಗದಲ್ಲಿ ಸೈನಾ ತೈಪೆಯ ತೈ ಜು ಯಿಂಗ್ ಹಾಗೂ ಪಿ

ಸಿಂಧು ಚೀನಾದ ಬೆಂಜಿಯಾವೊ ಹೆ ವಿರುದ್ದ ಆದಲಿದ್ದಾರೆ ಪುರುಷರ ಡಬಲ್ಲ್ ವಿಭಾಗದಲ್ಲಿ ಭಾರತದ ಸಾತ್ವಿಕ್ ಸಾಯಿರಾಜ್ ಮತ್ತು ಚಿರಾಗ್ ಶೆಟ್ನಿ ಜೋದಿ ನಮ್ಮ ದೇಶದ ಆಣಗಾರರೇ ಆದ ಮನು ಅತ್ರಿ ಮತ್ತು ಬಿ ಸುಮಿತ್ ರೆಡ್ಡಿ ಜೋಡಿಯನ್ನು ಎದುರಿಸಲಿದೆ ಅಸ್ಟಾಂನಲ್ಲಿ ಗುವಾಹಟಿ ಅಂತಾರಾಷ್ಟೀಯ ಚಲನಚಿತ್ರೋತ್ಸವ ಇಂದು ಆರಂಭವಾಗಲಿದೆ

ಸಾವಯವ ಕೃಷಿಗೆ ಉತ್ತೇಜನ ನೀಡುವ ದೃಷ್ಟಿಯಿಂದ ಈ ಮೇಳವನ್ನು ಆಯೋಜಿಸಲಾಗಿದೆ

ಸಾವಯವ ರಸಗೊಬ್ಬರದಿಂದ ಹಿಡಿದು ಹಣ್ಚು ತರಕಾರಿ ಬೆಲ್ಲ ಹಾಗು ಇತರೆ ಉತ್ವನ್ನಗಳನ್ನು ಪ್ರದರ್ಶನದಲ್ಲಿ ಇಡಲಾಗುವುದು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ದಿ ಸಚಿವಾಲಯ ತಿಳಿಸಿದೆ ಹತ್ತು ದಿನಗಳ ಕಾಲ ಮೇಳ ನಡೆಯಲಿದೆ ಫಿಲಿಪೈನ್ಸ್ನ ಟೈನಿ ಬೊರಕೇ ದ್ವೀಪದಲ್ಲಿ ದೋಣಿ ಪ್ರವಾಸಿಗರ ಆಕರ್ಷಣೀಯ ಕೇಂದ್ರವನ್ನು ಇಂದು ಪುನ ತೆರೆಯಲಾಯಿತು ಎಂದು ಅಧಿಕೃತ ಮೂಲಗಳು ತಿಳಿಸಿವೆ